ಮುಂಬೈನಲ್ಲಿಂದು ಚಾಲನೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ

ಭಾರತ ಚೀನಾ ನಡುವಿನ ಆರನೇ ವ್ಯೂಹಾತ್ಮಕ ಅರ್ಥಿಕ ಮಾತುಕತೆ ದೆಹಲಿಯಲ್ಲಿ ಇಂದಿನಿಂದ ಆರಂಭ

ಬದಲಾಗಿ ಮತ್ತಷ್ಟು ಬಲಗೊಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಹೇಳಿದ್ದಾರೆ ಬೆಂಗಳೂರಿನ ಇಸ್ರೋ ಕೇಂದ್ರದಲ್ಲಿಂದು ರಾಷ್ಟವನ್ನುದ್ಲೇಶಿಸಿ ಮಾತನಾಡಿದ ಮೋದಿ ನಮ್ನ ಹಾದಿಯಲ್ಲಿ ಎದುರಾದ ತೊಡಕಿನಿಂದ ನಾವು ನಮ್ನ ಗುರಿಯಿಂದ ವಿಮುಖರಾಗಿಲ್ಲ ಎಂದು ಹೇಳಿದರು ದೇಶಕ್ಕಾಗಿ ಬದುಕುವವರು ವಿಜ್ಞಾನಿಗಳು ಅವರು ದೇಶ ಹೆಮ್ಮೆ ಪಡುವಂತೆ ಮಾಡಲು ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಡುತ್ತಾರೆ ಎಂದು ಹೇಳಿದರು ನಮ್ಮ ಅದ್ಭುತ ಇತಿಹಾಸದಲ್ಲಿ ನಮ್ಮನ್ನು ಹಿಂದಿಕ್ಕಿದ ಕ್ಷಣಗಳನ್ನು ನಾವು ಎದುರಿಸಿದ್ದೇವೆ ಆದರೆ ಅವು ಎಂದಿಗೂ ನಮ್ಮ ಚೈಕನ್ಯೋತ್ಸಾಪವನ್ನು ಉಡುಗಿಸಿಲ್ಲ ಎಂದು ಹೇಳಿದರು ನಾವು ಮತ್ತೆ ಪುಟಿದೇಳುತ್ತೇವೆ ಮತ್ತು ಅದ್ಭತ ಕಾರ್ಯಗಳನ್ನು ಮಾಡುತ್ತೇವೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು

ಬಳಿಕ ಲ್ಯಾಂಡರ್ ನಿಂದ ಭೂ ಕೇಂದ್ರದ ನಡುವಿನ ಸಂಪರ್ಕ ಕಡಿತಗೊಂಡಿತು

ಇದಕ್ಕೂ ಮುನ್ನ ಇಸ್ತೋ ಅಧ್ಯಕ್ಷ ಡಾ

ಶಿವನ್ ಲ್ಯಾಂಡರ್ ಮಾನವರೊಂದಿಗಿನ ತನ್ನ ಸಂಪರ್ಕವನ್ನು ಕಡಿದುಕೊಂಡಿದೆ ಎಂದು ಖಚಿತಪಡಿಸಿದರು ಚಂದಿರನ ಅಂಗಳದಲ್ಲಿ ಲ್ಕಾಂಡರ್ ಇಳಿಯುವುದನ್ನು ನೇರ ಪ್ರಸಾರದಲ್ಲಿ ನೋಡಲು ಇಸ್ತೋ ನಿಯಂತ್ರಣ ಕೇಂದ್ರದಲ್ಲಿ ಉಪಸ್ಥಿತರಿದ್ದ ಪ್ರಧಾನಿ ನರೇಂದ್ರ ಮೋದಿ ಇಸ್ತೋ ವಿಜ್ಞಾನಿಗಳಿಗೆ ಆತ್ಮ ಸ್ಟೈರ್ಯ ತುಂಬಿ ಮುಂದಡಿ ಇಡುವಂತೆ ತಿಳಿಸಿದರು

ಟ್ವೀಟ್ ಸಂದೇಶದಲ್ಲಿ ಅವರು ಇಸೋ ಬಗ್ಗೆ ದೇಶ ಹೆಮ್ಮೆ ಪಡುತ್ತದೆ ಎಂದಿದ್ದಾರೆ ನಾವೆಲ್ಲರೂ ಒಳಿತಿಗಾಗಿ ಆಶಿಸೋಣ ಎಂದು ಹೇಳಿದ್ದಾರೆ

ಕೇಂದ್ರ ಗೃಪ ಸಚಿವ ಅಮಿತ್ ಶಾ ಕಠಿಣ ಪರಿಶ್ರಮದಿಂದ ಕಾರ್ಯ ನಿರ್ವಹಿಸುವ ಇಸ್ತೋ ಜೊತೆಗೆ ಇಡೀ ದೇಶವೇ ನಿಲ್ಲುತ್ತದೆ ಎಂದಿದ್ದಾರೆ

ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ತಮ್ಮ ಟ್ವೀಟ್ ನಲ್ಲಿ ಇದು ಪಲವು ಮಪತ್ವಾಕಾಂಕ್ಷೆಯ ಬಾಹ್ಯಾಕಾಶ ಕಾರ್ಯಕ್ರಮಗಳಿಗೆ ಮತ್ತು ಮೈಲಿಗಲ್ಲಿನ ಸಾಧನೆಗೆ ಬುನಾದಿಯಾಗಿದೆ ಎಂದು ತಿಳಿಸಿದ್ದಾರೆ ವಿಜ್ಞಾನಿಗಳ ಶ್ರಮ ಮತ್ತು ಉತ್ಪಾಪ ವ್ಯರ್ಥವಾಗುವುದಿಲ್ಲ ಎಂದು ಅವರು ಬಣ್ಣಿಸಿದ್ದಾರೆ

ಕೋಲ್ಕತ್ತಾದಲ್ಲಿ ನಿನ್ನೆ ಸಂಜೆ ಬೆಂಗಾಲ್ ವಲಯದ ಕಂದಾಯ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ವ್ಯವಸ್ಥೆಯಲ್ಲಿ ಯಾವುದೇ ಲೋಪಗಳಿದ್ದಲ್ಲಿ ಅದನ್ನು ಸೂಕ್ತವಾಗಿ ಸರಿಪಡಿಸುವಂತೆ ಮತ್ತು ಸಂಗ್ರಪಣೆಗೆ ಚ್ಯುತಿಯಾಗದಂತೆ ಎಜ್ಜರವಹಿಸುವಂತೆ ಸೂಚಿಸಿದರು

ಯಾವುದೇ ಕಾರಣಕ್ಕೂ ಕರ ನಿರ್ಧರಣೆದಾರರಿಗೆ ಕಿರುಕುಳ ಆಗಬಾರದು ಎಂದ ನಿರ್ಮಲಾ ಸೀತಾರಾಮನ್ ನೋಟಿಸ್ ನೀಡುವ ಮುನ್ನ ಅಧಿಕಾರಿಗಳು ಎಚ್ವರಿಕೆಯಿಂದ ಇರಬೇಕು ಎಂದು ತಿಳಿಸಿದರು ಉನ್ನಾವ್ ಅತ್ಲಾಚಾರ ಸಂತ್ರಸ್ತೆಯ ಹೇಳಿಕೆಯನ್ನು ದಾಖಲಿಸಲು ಏಮ್ಸ್ ಆಸ್ಪತ್ರೆಯಲ್ಲಿ ತಾತ್ನಾಲಿಕ ನ್ಯಾಯಾಲಯ ಸ್ವಾಪಿಸಬೇಕು ಎಂಬ ವಿಶೇಷ ನ್ಯಾಯಾಧೀಶರ ಮನವಿಯ ಕುರಿತಂತೆ ತ್ವರಿತವಾಗಿ ನಿರ್ಧಾರ ಕೈಗೊಳ್ಳುವಂತೆ ದೆಪಲಿ ನ್ಯಾಯಾಲಯಕ್ಕೆ ಸುಪ್ರೀಂಕೋರ್ಟ್ ಸೂಚಿಸಿದೆ ನ್ಯಾಯಮೂರ್ತಿಗಳಾದ ದೀಪಕ್ ಗುಪ್ತಾ ಮತ್ತು ಅನಿರುದ್ದ್ ಭೋಸ್ ಅವರನ್ನೊಳಗೊಂಡ ಪೀಠ ಅತ್ಯಾಚಾರಕ್ಕೊಳಗಾದ ಸಂತ್ರಸ್ತೆ ರಸ್ತೆ ಅಪಘಾತದಲ್ಲಿ ಪಾರಾದ್ದಕ್ಕೆ ಸಂಬಂಧಿಸಿದ ತನಿಖೆಯನ್ನು ಎರಡು ವಾರಗಳಲ್ಲಿ ಪೂರ್ಣಗೊಳಿಸಿ ಆರೋಪ ಪಟ್ಟಿ ಸಲ್ಲಿಸುವಂತೆ ನಿನ್ನೆ ಸಿಬಿಐಗೆ ನಿರ್ದೇಶನ ನೀಡಿದೆ ತೀವ್ರ ಉಸಿರಾಟದ ಸಮಸ್ಕೆಯಿಂದ ಬಳಲುತ್ತಿರುವ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಹಾಗೂ ಸಿಪಿಐಎಂನ ಹಿರಿಯ ನಾಯಕ ಬುದ್ದದೇವ ಭಟ್ಗಾಚಾರ್ಯ ಅವರನ್ನು ನಿನ್ನೆ ರಾತ್ರಿ ಕೋಲ್ತತ್ತಾದ ಆಸ್ತ್ರೆಗೆ ದಾಖಲಿಸಲಾಗಿದೆ

ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರ ಬಳಿ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದರು ರಾಜ್ಯಪಾಲ ಜಗದೀಪ್ ಧನಕರ್ ಸಹ ಆಸ್ಪತ್ರೆಗೆ ಭೇಟಿ ನೀಡಿದರು

ತಮ್ನ ತಮ್ನ ಕ್ಷೇತ್ರಗಳಲ್ಲಿ ಫಿಟ್ ಇಂಡಿಯಾ ಆಂದೋಲನವನ್ನು ಆರಂಭಿಸುವಂತೆ ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ಸಂಸತ್ ಸದಸ್ಯರುಗಳಿಗೆ ಮನವಿ ಮಾಡಿದ್ದಾರೆ ಸಂಸತ್ ಭವನದಲ್ಲಿ ನಿನ್ನೆ ಫಿಟ್ ಇಂಡಿಯಾ ಅಭಿಯಾನಕ್ಕೆ ಜಾಲನೆ ನೀಡಿದ ಅವರು ತಮ್ಮ ಕ್ಷೇತ್ರದ ಜನರು ಆರೋಗ್ಯಪೂರ್ಣವಾಗಿರಲು ಫಿಟ್ ಇಂಡಿಯಾ ಆಂದೋಲನದ ಸ್ಪೂರ್ತಿ ತುಂಬುವ ಜವಾಬ್ಲಾರಿ ಅವರ ಮೇಲಿದೆ ಎಂದರು ಲೋಕಸಭಾ ಕ್ಷೇತ್ರಗಳ ನಡುವೆ ಸದ್ಬಢತೆಗೆ ಸಂಬಂಧಿಸಿದಂತೆ ಸ್ಪರ್ಧೆ ಇರಬೇಕೆಂದು ಅವರು ಹೇಳಿದರು

ಈ ಮೆಟ್ರೋ ರೈಲು ನಿಲ್ದಾಣ ಇಂದನ ದಕ್ಷತೆಯ ಎಲಿವೇಟರ್ ಎಸ್ತಲೇಟರ್ ಗಳಿಂದ ಕೂಡಿದ್ದು ಎಲ್ ಇ ಡಿ ಹಾಗೂ ಸೌರ ಇಂಧನ ಬಳಕೆ ಮಾಡುತ್ತಿದೆ

ಗಾಯ್ಲುಖ್ ಶಿವಾಜಿ ಚೌಕ್ ವಾದಾಲಸಾ ಸಿ

ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ಮುಂಬೈಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಮುಂಬೈನ ವಿಲೆಪಾರ್ಲೆಯಲ್ಲಿರುವ ಲೋಕಮಾನ್ನ ಸೇವಾ ಸಂಘಕ್ಕೆ ಭೇಟಿ ನೀಡಿ ಗಣಪತಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು

ಅವರು ಜಿರಂಗಾಬಾದ್ ಕೈಗಾರಿಕಾ ನಗರಿಯ ಶೇಂದ್ರ ಯೋಜನೆ ಉದ್ವಾಟಿಸಿ ಮಹಿಳಾ ಸ್ವ ಸಹಾಯ ಗುಂಪುಗಳನ್ನು ಉದ್ದೇಶಿಸಿ ಭಾಷಣ ಮಾಡುವರು

ಇ ಡಿ

ಮೂರು ದಿನಗಳ ಈ ಮಾತುಕತೆಯ ವೇಳೆ ಮೂಲಸೌಕರ್ಯ ಇಂಧನ ಉನ್ನತ ತಂತ್ರಜ್ಞಾನ ಸಂಪನ್ಮೂಲ ಸಂರಕ್ಷಣೆ ಔಷಧ ಮತ್ತು ನೀತಿ ಸಮನ್ವಯ ಮುಂತಾದ ವಿಷಯಗಳ ಕುರಿತು ಚರ್ಚಿಸಲಾಗುವುದು ಭಾರತದ ಕಡೆಯಿಂದ ನೀತಿ ಆಯೋಗದ ಉಪಾಧ್ಯಕ್ಷ ಡಾ ರಾಜೀವ್ ಕುಮಾರ್ ಮತ್ತು ಚೀನಾ ಕಡೆಯಿಂದ ರಾಷ್ಲೀಯ ಅಭಿವ್ಯದ್ದಿ ಮತ್ತು ಸುಧಾರಣಾ ಆಯೋಗದ ಅಧ್ಯಕರು ಮಾತುಕತೆಯಲ್ಲಿ ಭಾಗಿಯಾಗಲಿದ್ದಾರೆ ನೀತಿ ನಿರೂಪಣಾ ಕೈಗಾರಿಕೆಯ ಹಿರಿಯ ಪ್ರತಿನಿಧಿಗಳು ಮತ್ತು ಎರಡೂ ಕಡೆಯ ವಿಷಯ ತಜ್ಞರು ಇದರಲ್ಲಿ ಭಾಗಿಯಾಗಲಿದ್ದಾರೆ

ಸೋಲ್ ನಲ್ಲಿ ನಿನ್ನೆ ಕೊರಿಯಾ ಮತ್ತು ಭಾರತೀಯ ರಕ್ಷಣಾ ಕ್ಷೆಗಾರಿಕೆಗಳ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳನ್ನುದ್ದೇತಿಸಿ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈ ವಿಷಯ ತಿಳಿಸಿದರು ಭೂ ವ್ಯವಸ್ಟೆಗಳು ವ್ಲೆಮಾನಿಕ ವ್ಯವಸ್ಸೆ ನೌಕಾ ವ್ಯವಸ್ಸೆ ಸಂಶೋಧನೆ ಹಾಗೂ ಅಭಿವ್ಯದ್ದಿ ಸಹಕಾರ ಮತ್ತು ಇತರ ಕ್ಷೇತ್ರಗಳು ಸೇರಿದಂತೆ ಸಹಕಾರದ ಹಲವಾರು ಪ್ರಸ್ತಾವಿತ ಕ್ಷೇತ್ರಗಳಿಗಾಗಿ ಮಾರ್ಗದರ್ಶಿ ಪಟ್ಟಿ ಸಿದ್ದಪಡಿಸಲಾಗಿದೆ ಎಂದು ಅವರು ಹೇಳಿದರು

ಮತ್ತೊಂದು ಸೆಮಿಫೈನಲ್ನಲ್ಲಿ ಎರಡನೇ ಶ್ರೇಯಾಂಕಿತ ಸ್ವೇನಿನ ರಾಫೆಲ್ ನಡಾಲ್ ಇಟಲಿಯ ಮ್ಯಾಟೊ ಬೆರೆಟಿನ ಅವರನ್ನು ಪರಾಭವಗೊಳಿಸಿದ್ದಾರೆ ಮತ್ತೊಂದೆಡೆ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಸೆರೆನಾ ವಿಲಿಯಮ್ಸ್ ಅವರು ಬಿಯಾಂಕ ಅಂಡ್ರಿಸ್ತು ವಿರುದ್ದ